ಎನ್ಡಿಎ ಸರ್ಕಾರಕ್ಷೆ ಶಿವಸೇನೆಯ ಕೇಂದ್ರ ಸಚಿವ ಅರವಿಂದ್ ಸಾವಂತ್ ರಾಜೀನಾಮೆ

ನಿನ್ಸೆ ಬಿಜೆಪಿ ರಾಜ್ಯಾಧ್ಯಕ ಚಂದಕಾಂತ್ ಪಾಟೀಲ್ ತಮ್ಮ ಪಕ್ಷ ಸರ್ಕಾರ ರಚಿಸುವುದಿಲ್ಲ ಎಂದು ಮಾಹಿತಿ ನೀಡಿದ್ಲು ಇದನ್ನು ರಾಜ್ಯಪಾಲ ಕೋತಿಯಾರಿ ಅವರಿಗೂ ಮನವರಿಕೆ ಮಾಡಿಕೊಡಲಾಗಿದೆ ಎಂದಿದಾರೆ ರಾಜ್ಯಪಾಲರ ಮಾತುಕತೆಯ ಬಳಕ ಶಿವಸೇನಾ ಶಾಸಕರು ಪಸುತ ತಂಗಿದ್ದ ಮುಂಬೈನ ಉಪನಗರ ಹೋಟೆಲ್ನಿಂದ ಬೇರೆಡೆ ತೆರಳಿದ್ದಾರೆ ನಂತರ ಅವರು ಮತೊಂದು ಸಭೆಗಾಗಿ ಪಕ್ಷದ ಮುಖಂಡ ಉದ್ನಾವ್ ಠಾಕೆ ಅವರ ಬಾಂಧಾ ನಿವಾಸದ ಮಾತೋಶೀಗೆ ತೆರಳಲಿದ್ದಾರೆ

ಈ ಮಧ್ಯೆ ರಾಜಕೀಯ ಬಿಕ್ಕಟ್ಟು ಕುರಿತಂತೆ ಚರ್ಚಿಸಲು ಮುಂಬೈನಲ್ಲಿ ಇಂದು ಎನ್ಸಿಪಿ ಹಿರಿಯ ನಾಯಕರ ಸಭೆ ನಡೆಯಲಿದೆ ಸರ್ಕಾರ ರಚನೆ ಗಂಭೀರ ವಿಷಯವಾಗಿದ್ದು ತಮ್ನ ಪಕ್ಷ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲವನ್ನೂ ಸಮಗ್ರವಾಗಿ ಚರ್ಚಿಸಲಿದೆ

ಚಕಮಕಿ ನಡೆದ ಪ್ರದೇಶದಿಂದ ಶಸ್ತಾಸ್ತಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ

ಈ ವೇಳೆ ಉಗ್ರರು ಗುಂಡಿನ ದಾಳಿ ನಡೆಸಿದರೆ ಭದ್ರತಾ ಪಡೆಗಳು ಕೂಡ ಸೂಕ್ತ ಪ್ರತ್ಯುತ್ತರ ನೀಡಿದ್ದವು

ಶಾಲಾ ಕಾಲೇಜುಗಳು ಸೇರಿದಂತೆ ಶನಿವಾರದಂದು ಮುಚ್ಲಲಾಗಿದ್ದ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಇಂದು ಪುನಾರಂಭಗೊಳ್ಳಲಿವೆ ಎಂದು ಜಮ್ನು ವಿಭಾಗೀಯ ಆಯುಕ್ತ ಸಂಜೀವ್ ವರ್ಮಾ ಆಕಾಶವಾಣಿಗೆ ತಿಳಿಸಿದ್ದಾರೆ ನ್ನಾಯಮೂರ್ತಿ ಸಂಜಯ್ ಕರೋಲ್ ಅವರು ಇಂದು ಪಾಟ್ನಾ ಉಚ್ದ ನ್ನಾಯಾಲಯದ ನ್ನಾಯಮೂರ್ತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಬಿಹಾರ ರಾಜ್ಯಪಾಲ ಫಗು ಚೌಹಾಣ್ ನ್ಯಾಯಮೂರ್ತಿ ಕರೋಲ್ ಅವರಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು

ಪ್ರಮಾಣವಚನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಉಪಮುಖ್ಯಮಂತ್ರಿ ಸುತೀಲ್ ಕುಮಾರ್ ಮೋದಿ ಮತ್ತು ಅಸೆಂಬ್ಲಿ ಸ್ವೀಕರ್ ವಿಜಯ್ ಕುಮಾರ್ ಚೌಧರಿ ಮತ್ತಿತರ ಗಣ್ಣರು ಉಪಸ್ಥಿತರಿದ್ದರು

ಅವರು ಗುರುದೇವ್ ರವಿಂದ್ರನಾಥ್ ಠಾಗೋರ್ ನಿರ್ಮಿಸಿರುವ ಪ್ರಾಚೀನ ಶಿಕ್ಷಣ ಸಂಸ್ಥೆಗೂ ಭೇಟಿ ನೀಡಲಿದ್ದಾರೆ

ಮುಖ್ಯಮಂತ್ರಿ ರಘುಬರ್ ದಾಸ್ ಜಮ್ಶೆಡ್ದುರ ಪೂರ್ವ ಮತ್ತು ಜಾರ್ಖಂಡ್ ಪಕ್ಷದ ಮುಖ್ಯಸ್ವ ಲಕ್ಷ್ಮಣ್ ಗಿಲುವಾ ಚಕ್ರಾಧರಪುರ ಕ್ಷೇತ್ರದಿಂದ ಸ್ವರ್ಧಿಸಲಿದ್ದಾರೆ

ದೆಹಲಿಯಲ್ಲಿ ಇಂದು ಬೆಳಗ್ಗೆ ವಾಯು ಗುಣಮಟ್ನ ಅತಿ ಕಳಪೆ ವರ್ಗದಲ್ಲಿತ್ತು

ನಾಳೆಯ ವೇಳೆಗೆ ಈ ಪರಿಸ್ಥಿತಿ ಇನ್ನೂ ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ಸರ್ಕಾರದ ವಾಯು ಗುಣಮಟ್ಟ ಪರಿವೀಕ್ಷಣಾ ಸೇವೆ ಸಫರ್ ಹೇಳಿದೆ

ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಲಿರುವ ಈ ಶೋಭಾ ಯಾತ್ರೆ

ಗುರು ಪೂರ್ಣಿಮಾದ ಅಂಗವಾಗಿ ನಾಳೆ ಕಬಿ ದರ್ಬಾರ್ ಮತ್ತಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ

ಈ ಕಾರ್ಯಕ್ರಮಕ್ಕಾಗಿ ಮ್ಯೆ ಗೌ ಓಪನ್ ಫೋರಂನಲ್ಲಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳುವಂತೆ ಪ್ರಧಾನಮಂತ್ರಿ ಅವರು ತಮ್ಮ ಟ್ನೀಟ್ನಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ

ಇಂದು ರಾಷ್ಷೀಯ ಶಿಕ್ಷಣ ದಿನ

ತ್ರೀಲಂಕಾದಲ್ಲಿ ಬರುವ ಶನಿವಾರ ನಡೆಯಲಿರುವ ಅಧ್ಯಕ್ಷೀಯ ಚುನಾವಣೆ ಪ್ರಚಾರ ಬಿರುಸುಗೊಂಡಿದ್ದು

ತ್ರೀಲಂಕಾ ಪೀಪಲ್ಲ್ ಪಾರ್ಟಯ ಉಮೇದುವಾರ ಗೊಟಬಾಯ ರಾಜಪಕ್ಕ ಚುನಾವಣೆಯಲ್ಲಿ ತಮ್ನ ಪಕ್ಷದ ಸೋಲನ್ನು ಮೊದಲೇ ಊಹಿಸಿರುವ ಗುಂಪುಗಳು ನಿರಾಧಾರ ವದಂತಿಗಳನ್ನು ಪರಡುತ್ತಾ ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುವ ಸಂಚು ನಡೆಸಿದ್ದಾರೆ ಎಂದರು ಜನತೆ ಇಂತಪ ವದಂತಿಗಳನ್ನು ನಂಬಬಾರದು ಎಂದು ಮನವಿ ಮಾಡಿದರು